ಎಸ್

ಈ ಪೈಕಿ ಮೂರು ಲಸಿಕೆಗಳು ಅಂತಿಮ ಹಂತದಲ್ಲಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಆರಂಭದಲ್ಲೇ ಲಾಕ್ಡೌನ್ ಜಾರಿ ಮಾಸ್ಕ್ ಧರಿಸುವಿಕೆಗೆ ಆದ್ಲತೆ ಮುಂತಾದ ಕ್ರಮಗಳಿಂದ ಕೋವಿಡ್ ವಿರುದ್ಲ ಪರಿಣಾಮಕಾರಿಯಾಗಿ ಹೋರಾಡಲು ಸಾಧ್ಯವಾಗಿದೆ ಎಂದು ಅವರು ಪ್ರತಿಪಾದಿಸಿದರು ಸೋಂಕು ಪರೀಕ್ಷೆ ಸಂಖ್ಯೆಯನ್ನು ಕೂಡ ಪರಿಣಾಮಕಾರಿಯಾಗಿ ಏರಿಸಲಾಗಿದ್ದು ಕೋವಿಡ್ ಲಸಿಕೆ ಅಭಿವ್ಯದ್ಲಿಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಎಂದು ಅವರು ತಿಳಿಸಿದರು ವಿಜ್ವಾನ ಮತ್ತು ನಾವೀನ್ನತಾ ವಲಯಗಳಲ್ಲಿ ಹೂಡಿಕೆ ಮಾಡುವ ಸಮಾಜಗಳಿಂದ ಭವಿಷ್ಯ ರೂಪುಗೊಳ್ಳಲಿದೆ ನಾವೀನ್ಗತೆಯ ಹಾದಿಯಲ್ಲಿ ಸಮನ್ನಯ ಮತ್ತು ಸಾರ್ವಜನಿಕರ ಸಹಭಾಗಿತ್ವ ಅತ್ಯಗತ್ತ ಎಂದು ಪ್ರಧಾನಮಂತ್ರಿ ಹೇಳಿದರು ಅಲ್ಲಕಾಲೀನ ಯೋಜನೆಗಳಿಂದ ವಿಜ್ವಾನ ಮತ್ತು ನಾವೀನ್ಯತೆ ಆಧಾರಿತ ಭವಿಷ್ಕ ರೂಪಿಸುವುದು ಸಾಧ್ಯವಿಲ್ಲ ಎಂದ ಪ್ರಧಾನಮಂತ್ರಿ ಸಕಾಲದಲ್ಲಿ ಸಮರ್ಪಕ ಫಲಿತಾಂಶ ಪಡೆಯಲು ದೀರ್ಘಕಾಲೀನ ಯೋಜನೆಗಳು ಅವಶ್ಯ ಎಂದು ತಿಳಿಸಿದರು

ಕರ್ನಾಟಕ ಕೇರಳ ಆಂಧಪ್ರದೇಶ ಮತ್ತು ತಮಿಳುನಾಡು ಈ ಐದು ರಾಜ್ಯಗಳಲ್ಲಿ ದೈನಂದಿನ ಕೊರೊನಾ ಪ್ರಕರಣಗಳ ಸಂಖ್ಯೆ ಕಳೆದ ಒಂದು ತಿಂಗಳಿನಿಂದ ಕಡಿಮೆಯಾಗಿದೆ ಮಹಾರಾಷ್ಷದಲ್ಲಿ ದೈನಂದಿನ ಪ್ರಕರಣಗಳ ಸಂಖ್ಯೆ ತೀವ್ರಗತಿಯಲ್ಲಿ ಕಡಿಮೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ

ಇದು ದೇಶದಲ್ಲಿ ಸಕ್ರಿಯ ಪ್ರಕರಣಗಳ ಸ್ಸಿರ ಇಳಿಕೆಗೆ ಕಾರಣವಾಗಿದೆ ಎಂದು ಆರೋಗ್ನ ಸಚಿವಾಲಯ ಹೇಳಿದೆ

ಒಟ್ಟು ಪಾಸಿಟಿವ್ ಪ್ರಮಾಣ ದರದಲ್ಲಿನ ಕುಸಿತ ಸೋಂಕಿನ ಪರಡುವಿಕೆಯ ಪ್ರಮಾಣವನ್ನು ಪರಿಣಾಮಕಾರಿಯಾಗಿ ಕಡಿಮೆಗೊಳಿಸಿದೆ ಎಂದು ಸಚಿವಾಲಯ ಸ್ವಷ್ಷಪಡಿಸಿದೆ ಹೆಚ್ಚಿನ ಕೊರೊನಾ ಪರೀಕ್ಷೆಯಿಂದಾಗಿ ಸಕಾರಾತ್ಮಕ ಪ್ರಕರಣಗಳ ಆರಂಭಿಕ ಪತ್ತೆ ಹಚ್ಚುವಿಕೆ ಪರಿಣಾಮಕಾರಿ ಕಣ್ಗಾವಲು ಮತ್ತು ಚಿಕಿತ್ಲೆ ಸಾಧ್ಯವಾಗಿದ್ದು ಈ ಮೂಲಕ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗಿ ಗುಣಮುಖರಾದವರ ಸಂಖ್ಯೆ ಹೆಚ್ಚಾಗಲು ಕಾರಣವಾಗಿದೆ ಎಂದು ಸಚಿವಾಲಯ ಹೇಳಿದೆ ಇಷ್ಷೇ ಅಲ್ಲದೆ ಮರಣ ಪ್ರಮಾಣವನ್ನು ಕಡಿಮೆ ಮಾಡಲು ಇದು ಸಹಕಾರಿಯಾಗಿದೆ

ಬಹಾರದ ಮೂರನೆ ಮತ್ತು ಕೊನೆಯ ಪಂತದ ವಿಧಾನಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ

ವಾಲ್ಮೀಕಿ ನಗರ ಲೋಕಸಭಾ ಕ್ಷೇತ್ರದ ಉಪ ಚುನಾವಣೆಗೆ ಮೂವರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ರಾಜ್ಯದಲ್ಲಿ ನಡೆಯುತ್ತಿರುವ ಕೊನೆಯ ಪಂತದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೇ ಈ ಕ್ಷೇತ್ರಕ್ಕೂ ಉಪ ಚುನಾವಣೆ ನಡೆಯುತ್ತಿದೆ ಮೊದಲ ಪಂತದ ಚುನಾವಣೆಗೆ ಪ್ರಚಾರ ಕಾರ್ಯ ಚುರುಕುಗೊಂಡಿದೆ

ಕೋವಿಡ್ ಸೋಂಕು ನಿಯಂತ್ರಣದ ಮುಂಜಾಗ್ರತಾ ಕ್ರಮಗಳ ಕುರಿತು ಲೇಖಕಿ ಹಾಗೂ ಸಮಾಜಸೇವಕಿ ಡಾ

ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ಶಿವಮೊಗ್ಗದಲ್ಲಿಂದು ಮಾತನಾಡಿದ ಅವರು ಮಳೆ ಮತ್ತು ಪ್ರವಾಹ ಪೀಡಿತ ಜಿಲ್ಲೆಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿ ಮನೆ ಮತ್ತು ಬೆಳೆ ಕಳೆದುಕೊಂಡವರಿಗೆ ಹೆಚ್ಚಿನ ಪರಿಹಾರ ಕೊಡಲು ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದರು ವಾಯುಭಾರ ಕುಸಿತದಿಂದಾಗಿ ಉತ್ತರ ಕರ್ನಾಟಕದಲ್ಲಿ ಭಾರಿ ಮಳೆಯಾಗಿದ್ದು ಪ್ರವಾಹ ಪರಿಸ್ತಿತಿ ಉಂಟಾಗಿದೆ ಅಲ್ಲದೆ ಮಹಾರಾಷ್ಪದ ಜಲಾಶಯಗಳಿಂದ ಹೆಚ್ಚುವರಿಯಾಗಿ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾಗಿರುವುದರಿಂದ ಭೀಮಾ ಮತ್ತು ಕೃಷ್ಣ ನದಿಗಳು ತುಂಬಿ ಪರಿಯುತ್ತಿವೆ ಇದರಿಂದಾಗಿ ಕಲಬುರಗಿ ಯಾದಗಿರಿ ರಾಯಚೂರು ಮತ್ತು ವಿಜಯಪುರ ಜೆಲ್ಲೆಗಳ ಪಲವು ಗ್ರಾಮಗಳು ಮುಳುಗಡೆಯಾಗಿವೆ ಎಂದು ವರದಿಗಳು ತಿಳಿಸಿವೆ ಭಾರಿ ಮಳೆ ಮತ್ತು ಪ್ರವಾಹದಿಂದ ಕಲಬುರಗಿ ತಾಲೂಕಿನ ಹಾಗರಗುಂಡಗಿ ಮತ್ತು ಸರಡಗಿ ಬಿ ಗ್ರಾಮಗಳು ನಡುಗಡ್ಡೆಯಾಗಿದ್ದು ಸೇನಾ ಪಡೆ ಎನ್ ಡಿ ಆರ್ ಎಫ್ ಮತ್ತು ಅಗ್ನಿಶಾಮಕ ತಂಡಗಳು ರಕ್ಷಣಾ ಕಾರ್ಯದಲ್ಲಿ ತೊಡಗಿವೆ ಎಂದು ಜಿಲ್ಲಾಡಳಿತ ತಿಳಿಸಿದೆ

ಕೇಂದ್ರಾಡಳಿತ ಪ್ರದೇಶ ಜಮ್ಮ ಕಾಶ್ಮೀರದಲ್ಲಿ ಕಳೆದ ರಾತ್ರಿ ದಕ್ಷಿಣ ಕಾಶ್ಮೀರದ ಶೋಫಿಯಾನ್ ಜಿಲ್ಲೆಯ ಮೆಲ್ವೋರಾ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ಮತ್ತು ಭಯೋತ್ವಾದಕರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಮತ್ತೋರ್ವ ಭಯೋತ್ವಾದಕ ಹತನಾಗಿದ್ದಾನೆ ಇದರೊಂದಿಗೆ ಈ ಗುಂಡಿನ ಚಕಮಕಿಯಲ್ಲಿ ಸಾವನ್ನಪ್ಪದವರ ಸಂಖ್ಯೆ ಎರಡಕ್ಕೇರಿದೆ

ಭಾರತ ಅಮೆರಿಕ ಮತ್ತು ಜಪಾನ್ ರಾಷ್ಷಗಳನ್ನು ಒಳಗೊಂಡ ಮಲಬಾರ್ ನೌಕಾ ಸಮರಾಭ್ಞಾಸದಲ್ಲಿ ಆಸ್ಸೇಲಿಯಾ ಕೂಡ ಸೇರಿಕೊಳ್ಳಲಿದೆ ಆಸ್ಸೇಲಿಯಾದ ರಕ್ಷಣಾ ಸಚಿವ ಲಿಂಡಾ ರೆನಾಲ್ಡ್ಲ್ ಮಾತನಾಡಿ ಮಲಬಾರ್ ಸಮರಾಭ್ಯಾಸ ಆಸ್ಲೇಲಿಯಾದ ರಕ್ಷಣಾ ಪಡೆಗೆ ಒಂದು ಮಹತ್ವದ ಅವಕಾಶವಾಗಿದೆ ಈ ಸಮರಾಭ್ಯಾಸವು ನಾಲ್ಲು ಪ್ರಮುಖ ಇಂಡೋ ಪೆಸಿಫಿಕ್ ಪ್ರಜಾಪ್ರಭುತ್ವ ರಾಷ್ಷಗಳ ನಡುವಿನ ಆಳವಾದ ನಂಬಿಕೆಯನ್ನು ತೋರಿಸುತ್ತದೆ ಮತ್ತು ಸಾಮಾನ್ಯ ಭದ್ರತಾ ಹಿತಾಸಕ್ತಿಗಳ ಮೇಲೆ ಒಟ್ನಾಗಿ ಕೆಲಸ ಮಾಡುವ ಬದ್ದತೆಯನ್ನು ತೋರಿಸುತ್ತದೆ ಎಂದು ಹೇಳಿದರು ಈ ವರ್ಷ ಸಮರಾಭ್ಯಾಸವನ್ನು ಸಮುದ್ರದಲ್ಲಿ ಸಂಪರ್ಕ ರಹಿತ ನಾನ್ ಕಾಂಟಾಕ್ಸ್ ಅಟ್ ಸೀ ಮಾದರಿಯಲ್ಲಿ ಯೋಜಿಸಲಾಗಿದೆ ಈ ಸಮರಾಭ್ಯಾಸವು ಭಾಗವಹಿಸುವ ದೇಶಗಳ ನೌಕಾಪಡೆಗಳ ನಡುವಿನ ಸಹಕಾರವನ್ನು ಬಲಿಷ್ಣಗೊಳಿಸಲಿದೆ ಜಮ್ನು ಕಾಶ್ಮೀರ ಕ್ರಿಕೆಟ್ ಸಂಸ್ವೆ ಜೆಕೆಸಿಎ ಹಗರಣಕ್ಕೆ ಸಂಬಂಧಿಸಿ ನ್ಯಾಷನಲ್ ಕಾನ್ಫರೆನ್ಸ್ ಮುಖ್ಯಸ್ಟ ಫಾರೂಕ್ ಅಬ್ದುಲ್ಲಾ ಅವರನ್ನು ಜಾರಿ ನಿರ್ದೇತನಾಲಯ ವಿಚಾರಣೆ ನಡೆಸಿದೆ

ಬಹು ಕೋಟ ಹಗರಣದ ಹಿನ್ನೆಲೆಯಲ್ಲಿ ಅಬ್ದುಲ್ಲಾ ಅವರನ್ನು ನಿನ್ನೆ ಜಾರಿ ನಿರ್ದೇತನಾಲಯದ ಶ್ರೀನಗರ ಕಚೇರಿಯಲ್ಲಿ ಅಧಿಕಾರಿಗಳು ಪ್ರಶ್ನಿಸಿದರು